ಕರ್ನಾಟಕದಲ್ಲಿ ರಾಜಕೀಯ ಬಿಕ್ಕಟ್ಟು ಮುಂದುವರಿಕೆ ಅತೃಪ್ತ ಶಾಸಕರ ಮನವೊಲಿಕೆಗೆ ನಾಯಕರ ಕಸರತ್ತು

ಗೋವಾದಲ್ಲಿ ಇಂದು ಮಧ್ಯಾಷ್ನ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರಿಂದ ಸಚಿವ ಸಂಪುಟ ಪುನಾರಚನೆ

ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಟಿತಿ ಗಂಭೀರ ಬ್ರಹ್ನಪುತ್ರ ಸೇರಿದಂತೆ ಹಲವು ನದಿಗಳಲ್ಲಿ ನೆರೆ

ಎಂಬಲ್ಡನ್ ಟೆನ್ನಿಸ್ ಮರುಪರ ಸಿಂಗಲ್ಸ್ ಪೈನಲ್ನಲ್ಲಿ ಫೆಡರರ್ ಜೋಕೋವಿಚ್ ಹಣಾಹಣಿಗೆ ಸಜ್ಜು ಮಹಿಳೆಯರ ಸಿಂಗಲ್ನ್ನಲ್ಲಿ ಸೆರೆನಾ ವಿಲಿಯಮ್ಸ್ ಸಿಮೋನಾ ಹಾಲೆಪ್ ಸೆಣಸು

ಕರ್ನಾಟಕದಲ್ಲಿ ಎದುರಾಗಿರುವ ರಾಜಕೀಯ ಬಿಕ್ಟ್ಲು ಬಗೆಹರಿದಿಲ್ಲ ಜೆಡಿಎಸ್ ಕಾಂಗ್ರೆಸ್ ಸಮಿತ್ರ ಸರ್ಕಾರ ಉಳಿಸಿಕೊಳ್ಳಲು ಎರಡೂ ಪಕ್ಷಗಳ ನಾಯಕರಿಂದ ತೀವ್ರ ಪ್ರಯತ್ನಗಳು ಮುಂದುವರೆದಿದೆ ಕಳೆದ ಬುಧವಾರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಕಾಂಗ್ರೆಸ್ನ ಎಂ ಟಿ

ನಾಗರಾಜ್ ನಿವಾಸಕ್ತ ಇಂದು ಬೆಳ್ಳಂಬೆಳಗ್ಗೆ ತೆರಳದ ಜಲಸಂಪನ್ಮೂಲ ಸಚಿವ ಡಿ

ಶಿವಕುಮಾರ್ ನಾಗರಾಜ್ ಮನವೊಲಿಕೆ ಕಸರತ್ತು ನಡೆಸಿದ್ದಾರೆ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಸಪ ನಾಗರಾಜ್ ನಿವಾಸಕ್ಕೆ ತೆರಳಿದ್ದಾರೆ ತಮ್ಮ ರಾಜೀನಾಮೆ ನಿಲುವಿನ ಬಗ್ಗೆ ಪುನರ್ ಪರಿಶೀಲಿಸಲು ಸಮಯಾವಕಾಶ ನೀಡುವಂತೆ ಶಾಸಕ ಎಂ ಟಿ

ನಾಗರಾಜ್ ಕೇಳದ್ದಾರೆ ಎಂದು ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಇದಲ್ಲದೆ ರಾಜೀನಾಮೆ ನೀಡಿರುವ ರಾಮಲಿಂಗಾರೆಡ್ಡಿ ಮುನಿರತ್ನ ಮತ್ತು ರೋಷನ್ಬೇಗ್ ಅವರ ಮನವೊಲಿಕೆಗೂ ತೀವ್ರ ಪ್ರಯತ್ನಗಳು ಮುಂದುವರೆದಿರುವುದಾಗಿ ಸುದ್ದಿಸಂಸ್ಥೆ ವರದಿ ಮಾಡಿದೆ ಈಗಾಗಲೇ ವರದಿಯಾಗಿರುವಂತೆ ಸದನದಲ್ಲಿ ವಿಶ್ವಾಸಮತ ಯಾಚನೆಗೆ ಸಮಯ ನಿಗದಿಪಡಿಸುವಂತೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ವಿಧಾನಸಭಾಧ್ವಕ್ಷರಿಗೆ ಮನವಿ ಮಾಡಿದ್ದು ಮುಖ್ಯಮಂತ್ರಿಗಳು ಬಯಸಿದಾಗ ಇದಕ್ಕೆ ಅವಕಾಶ ನೀಡುವುದಾಗಿ ಸ್ಪೀಕರ್ ರಮೇಶ್ ಕುಮಾರ್ ಭರವಸೆ ನೀಡಿದ್ದಾರೆ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಇಂದು ತಮ್ಮ ಸಚಿವ ಸಂಪುಟವನ್ನು ಪುನರ್ ರಚಿಸಲಿದ್ದು ನಾಲ್ವರು ಸಚಿವರನ್ನು ಬದಲಾವಣೆ ಮಾಡಲಿದ್ದಾರೆ

ನಿನ್ನೆ ರಾತ್ರಿ ಬಿಜೆಪಿಯ ಕೇಂದ್ರ ನಾಯಕತ್ವದೊಂದಿಗೆ ಸಭೆ ನಡೆಸಿದ ಬಳಿಕ ನವದೆಹಲಿಯಿಂದ ಗೋವಾಕ್ಕೆ ಮರಳಿದ ನಂತರ ಅವರು ಈ ವಿಷಯ ತಿಳಿಸಿದರು ಬಿಜೆಪಿ ನೇತೃತ್ವದ ಮೈತ್ರಿಕೂಟದಲ್ಲಿ ಪಾಲುದಾರ ಪಕ್ಷವಾದ ಗೋವಾ ಫಾರ್ವಡ್ ಪಾರ್ಟಿಯ ಮುವರು ಸದಸ್ಕರು ಮತ್ತು ಸ್ವತಂತ್ರ ಪಕ್ಷೇತರ ಶಾಸಕ ರೋಹನ್ ಬೌಂಟೆ ಅವರ್ನು ಸಂಪುಟದಿಂದ ಕೈಬಿಡಲಾಗುತ್ತದೆ ಎಂದು ತಿಳಿಸಿದರು ಇತ್ತೀಚೆಗೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಸೇರ್ಪಡೆಯಾದ ಮೂವರು ಶಾಸಕರನ್ನು ಶನಿವಾರ ರಾಜ್ಯ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸಲಾಗುವುದು ಅದೇ ರೀತಿ ಬಿಜೆಪಿಯ ಓರ್ವ ಶಾಸಕನಿಗೆ ಸಚಿವ ಸ್ಥಾನ ನೀಡಲಾಗುವುದು ಎಂದು ಅವರು ಹೇಳಿದರು

ಅಮೆರಿಕದ ಸಹಾಯಕ ವ್ಯಾಪಾರ ಪ್ರತಿನಿಧಿ ಕ್ರಿಸ್ಟೋಫರ್ ವಿಲ್ಲನ್ ನೇತೃತ್ವದ ನಿಯೋಗ ನಿನ್ನೆ ನವದೆಹಲಿಯಲ್ಲಿ ಭಾರತದ ವಾಣಿಜ್ಯ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಸಂಜಯ್ ಚಂಧ ನೇತೃತ್ವದ ಅಧಿಕಾರಿಗಳ ನಿಯೋಗದೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಈ ಸಂದರ್ಭದಲ್ಲಿ ಎರಡೂ ನಿಯೋಗಗಳ ನಡುವಿನ ಚರ್ಚೆಯ ವೇಳೆ ದ್ವಿಪಕ್ಷೀಯ ವ್ಯಾಪಾರ ಮತ್ತು ವಾಣಿಜ್ಯ ಒಪ್ಪಂದ ಹಾಗೂ ಪರಸ್ಪರ ಹಿತಾಸಕ್ತಿಗೆ ಸಂಬಂಧಿಸಿದಂತೆ ಮಾತುಕತೆ ನಡೆಯಿತು

ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ರೋಗ್ಕಾಸ್ಮಾ್ನ ಪ್ರಧಾನ ನಿರ್ದೇಶಕರಾದ ಡಿಮಿಟ್ರ ರೋಗೋಜಿನ್ ಈ ಮಾತುಕತೆಗಳ ನೇತೃತ್ವ ವಹಿಸಿದ್ದರು ಭಾರತದಲ್ಲಿ ಬಾಹ್ಕಾಕಾಶ ಯೋಜನೆಗಳಲ್ಲಿ ಬಳಕೆಯಾಗುವ ಉಪಕರಣಗಳ ಉತ್ಪಾದನೆ ಸಾಧ್ಯತೆಗಳ ಬಗ್ಗೆ ಪ್ರಮುಖವಾಗಿ ಚರ್ಚಿಸಲಾಯಿತು ಮತ್ತು ಅತ್ಯಾಧುನಿಕ ಬಾಹ್ಯಾಕಾಶ ವ್ಯವಸ್ಥೆಗಳು ರಾಕೆಟ್ ಇಂಜಿನ್ಗಳು ಪ್ರೋಪೆಲೆಂಟ್ಗಳು ಬಾಹ್ಯಾಕಾಶ ನೌಕೆಗಳು ಹಾಗೂ ಉಡಾವಣಾ ವಾಹನ ತಂತ್ರಜ್ಞಾನ ಪರಿಣತಿ ವಿನಿಮಯದಲ್ಲಿ ಪರಸ್ಪರ ಸಹಕಾರ ಕುರಿತಂತೆ ಸಮಾಲೋಚಿಸಲಾಯಿತು ಎಂದು ವಿದೇತಾಂಗ ಸಚಿವಾಲಯ ನಿನ್ನೆ ವಿವರದಿಂದ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಕರ್ತಾರ್ಪುರ ಕಾರಿಡಾರ್ ಯೋಜನೆ ಕುರಿತು ಭಾರತ ಮತ್ತು ಪಾಕಿಸ್ತಾನ ನಡುವೆ ಮುಂದಿನ ಮಾತುಕತೆ ನಾಳೆ ನಡೆಯಲಿದೆ ಅಟ್ಟಾರಿ ವಾಫಾ ಗಡಿಯಲ್ಲಿ ನಡೆಯಲಿರುವ ಸಭೆಯಲ್ಲಿ ಉಭಯ ರಾಷ್ಟಗಳು ಕರ್ತಾರ್ಮರ್ ಕಾರಿಡಾರ್ ಯೋಜನೆ ಮತ್ತು ಅದಕ್ಕೆ ಸಂಬಂಧಿಸಿದ ತಾಂತ್ರಿಕ ವಿಷಯಗಳ ಕುರಿತು ಚರ್ಚೆ ನಡೆಸಲಿವೆ

ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಯಾತ್ರಿಗಳು ಭೇಟಿ ನೀಡಲು ಅನುಕೂಲ ಕಲ್ಪಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲು ಭಾರತ ಉತ್ಸುಕವಾಗಿದೆ ಎಂದು ನವದೆಹಲಿಯಲ್ಲಿ ನಿನ್ನೆ ಮೂಲಗಳು ತಿಳಿಸಿವೆ

ಯೋಜನೆಗೆ ಸಂಬಂಧಪಟ್ಟಂತ ಇಸ್ಲಾಮಾಬಾದ್ ನೇಮಿಸಿದ ಸಮಿತಿಯಲ್ಲಿ ಖಲಿಸ್ತಾನ ಪ್ರತ್ಯೇಕತಾವಾದಿ ನಾಯಕರೊಬ್ಬರಿಗೆ ಅವಕಾಶ ನೀಡಿರುವುದಕ್ಕೆ ಇದಕ್ಕೂ ಮೊದಲು ಭಾರತ ತೀವ್ರ ಕಳವಳ ವ್ಯಕ್ಷಪಡಿಸಿತ್ತು ದೇಶಾದ್ಯಂತ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಯ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ ಕೇಂದ್ರ ಆರೋಗ್ಯ ಸಚಿವಾಲಯ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಜಾಗತಿಕ ವೈದ್ಯರು ರೋಗಿಗಳ ಅನುಪಾತ ನಿರ್ವಹಣೆ ಮತ್ತು ರೋಗಿಗಳ ಹೆಚ್ಚಳದಿಂದ ವೈದ್ಯ ಸಮುದಾಯದ ಮೇಲೆ ಉಂಟಾಗುವ ಅಧಿಕ ಒತ್ತಡವನ್ನು ತಪ್ಪಿಸಲು ತುರ್ತಾಗಿ ನೇಮಕಾತಿಗಳು ನಡೆಯಬೇಕೆಂದು ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ಆರೋಗ್ಯ ಸಚವಾಲಯದ ರಾಜ್ಯಮಂತ್ರಿ ಅಶ್ವಿನಿ ಕುಮಾರ್ ಚೌಬೆ ತಿಳಿಸಿದ್ದಾರೆ ದುರ್ಗಮ ಶ್ರದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯರು ಹಾಗೂ ಅರೆ ವೈದ್ಯಕೀಯ ಸಿಬ್ಬಂದಿಗೆ ಹೆಚ್ಚುವರಿ ಆರ್ಥಿಕ ಪೋತ್ಸಾಹಕಗಳನ್ನು ಒದಗಿಸಲು ಅಗತ್ಯ ವ್ಯವಸ್ಥೆ ಕಲ್ಪಿಸುವಂತೆಯೂ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸೂಚಿಸಿದೆ ರೋಗ ಪತ್ತೆ ಪ್ರಯೋಗಾಲಯಗಳು ಮತ್ತು ಕರ್ತವ್ಯ ನಿರಿತ ವೈದ್ಯರ ಮೇಲಿನ ಹಲ್ಲೆ ಪ್ರಕರಣಗಳ ನಿರ್ವಹಣೆಗೆ ಏಕರೂಪದ ಶಾಸನಾತ್ಮಕ ಕಾರ್ಯಚೌಕಟ್ಟೊಂದನ್ನು ರೂಪಿಸುವ ಬಗ್ಗೆ ಪರಿಶೀಲಿಸಲು ಸರ್ಕಾರ ಸಮಿತಿಯೊಂದನ್ನು ರಚಿಸಿದೆ ಎಂದು ಸಚಿವರು ತಿಳಿಸಿದ್ದಾರೆ ಮಕ್ಕಳ ಮೇಲಿನ ಅತ್ಕಾಚಾರ ಪ್ರಕರಣಗಳ ಸಂಖ್ಯೆ ತೀವ್ರವಾಗಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸ್ಪಷ್ಟ ನಿರ್ದೇತನಗಳನ್ನು ತಾನು ಹೊರಡಿಸುವುದಾಗಿ ಸುಪ್ರೀಕೋರ್ಟ್ ತಿಳಿಬಿದೆ ಇದರಿಂದ ಇಂತಹ ಪ್ರಕರಣಗಳು ಸಂಭವಿಸದಂತೆ ಎಚ್ಚರ ವಹಿಸಲು ಸಾಧ್ಯವಾಗಲಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೋಗೋಯ್ ನೇತೃತ್ವದ ಪೀಠ ತಿಳಿಸಿದ್ದು ಮಕ್ಕಳ ಮೇಲಿನ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿರುವ ಬಗ್ಗೆ ದಿನಪತ್ರಿಕೆಗಳು ಮತ್ತು ಇತರ ವೇದಿಕೆಗಳಲ್ಲಿ ಪ್ರಕಟವಾಗುತ್ತಿರುವ ವರದಿಗಳ ಆಧಾರದ ಮೇಲೆ ನ್ಯಾಯಾಲಯ ಸ್ವಯಂ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಿರುವುದಾಗಿ ಹೇಳಿದೆ ಹಿರಿಯ ನ್ಯಾಯವಾದಿ ವಿ ಗಿರಿ ಅವರನ್ನು ಅಮಿಕಸ್ ಕ್ಲೂರಿಯಾಗಿ ನೇಮಕ ಮಾಡಿದ್ಲು ಮಾರ್ಗಸೂಚಿಗಳ ರಚನೆಗೆ ಸಲಹೆಗಳನ್ನು ನೀಡುವಂತೆ ನ್ಯಾಯಪೀಠ ಅವರಿಗೆ ಸೂಚಿಸಿದೆ

ವಿಶ್ವಸಂಸ್ಟೆಯ ವರದಿ ಈ ವಿಷಯ ತಿಳಿಸಿದ್ದು ಸಂಪತ್ತು ಅಡುಗೆ ಇಂಧನ ನೈರ್ಮಲ್ದ ಪೌಷ್ಟಿಕ ಸೇರಿದಂತೆ ಪ್ರಮುಖ ವಲಯಗಳಲ್ಲಿ ಉತ್ತಮ ಪ್ರಗತಿ ಸಾಧಿಸಲಾಗಿದೆ ಎಂದು ತಿಳಿಸಿದೆ

ಆದಾಯ ಕಡಿಮೆಯಾಗುವುದು ಮಾತ್ರ ಬಡತನದ ವ್ಯಾಖ್ಯಾನವಲ್ಲ ಕಡಿಮೆ ಗುಣಮಟ್ಟದ ಆರೋಗ್ನ ಕಳಪೆ ಕೆಲಸದ ಗುಣಮಟ್ಟ ಹಿಂಸಾಚಾರದ ಬೆದರಿಕೆ ಸೇರಿದಂತೆ ಹಲವು ಸೂಚ್ನಂಕಗಳು ಬಡತನದ ಮಾನದಂಡಗಳಾಗಿವೆ

ಅಸ್ಲಾಂನಲ್ಲಿ ಪ್ರವಾಹ ಪರಿಸ್ಟಿತಿ ಹೆಚ್ಚಾಗಿದ್ದು ಕೆಲ ಹೊಸ ಪ್ರದೇಶಗಳೂ ಮುಳುಗಡೆಯಾಗಿವೆ

ಜಿಲ್ಲಾಡಳತ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಗಳನ್ನು ಚುರುಕುಗೊಳಿಸಿದೆ ಸಾವಿರಾರು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ